ಕೊರೊನಾ ಹಿನ್ನೆಲೆ ವಿಧಾನಮಂಡಲದ ವಿಶೇಷ ಬಜೆಟ್ ಅಧಿವೇಶನ ಕರೆಯುವಂತೆ ಕೆಪಿಸಿಸಿ ಅಧ್ಯಕ್ಷರ ಸಲಹೆ

ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮುಖ್ಯಮಂತ್ರಿ ಬಿ ಎಸ್

ಅತಿಸಣ್ಣ

ಕೊರೊನಾ ಸಂಕಷ್ಟದಲ್ಲಿರುವ ತ್ರಮಿಕ ವರ್ಗಕ್ಕೆ ವಿಶೇಷ ಆರ್ಥಿಕ ಪ್ಯಾಕೇಜ್ ಫೋಷಣೆ ಮಾಡಿರುವುದಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರನ್ನು ಅಭಿನಂದಿಸುವುದಾಗಿ ಕೆಪಿಸಿಸಿ ಅಧ್ಯಕ್ಷ ಡಿ

ಕೊರೊನಾ ಹಿನ್ನೆಲೆಯಲ್ಲಿ ರಾಜ್ಯ ಅನಿರೀಕ್ಷಿತ ಖರ್ಚುವೆಚ್ಚವನ್ನು ನಿಭಾಯಿಸಬೇಕಾಗಿದೆ

ಕೊರೊನಾ ಸವಾಲು ನಿರ್ವಹಣೆಗಾಗಿ ಎಲ್ಲಾ ವರ್ಗದ ಜನರಿಗೂ ಸಹಕಾರದ ಅಗತ್ಯ ಎದುರಾಗಿದೆ ಈ ಕುರಿತ ಸರ್ಕಾರದ ಕ್ರಮಗಳಿಗೆ ಕಾಂಗ್ರೆಸ್ ಪಕ್ಷದ ಸಂಪೂರ್ಣ ಸಹಕಾರವಿದೆ ಎಂದು ಡಿ

ರಾಜ್ಣ ಸರ್ಕಾರ ಕೊರೋನಾ ಆರ್ಥಿಕ ಸಂಕಷ್ಷದಲ್ಲಿರುವ ಜನರಿಗೆ ವಿಶೇಷ ಆರ್ಥಿಕ ಪ್ವಾಕೇಜ್ ಫೋಷಣೆ ಮಾಡಿರುವುದು ಸ್ವಾಗತಾರ್ಹವೆಂದು ರಾಜ್ಯ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಎಫ್ಕೆಸಿಐ ಪ್ರತಿಕ್ರಿಯಿಸಿದೆ ಬೆಂಗಳೂರಿನಲ್ಲಿಂದು ಸುದ್ವಿಗಾರರೊಂದಿಗೆ ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷ ಸಿ

ಜನಾರ್ಧನ ಕ್ಲೆಗಾರಿಕೆಗಳ ದೇಡಿಕೆಗಳನ್ನು ಪರಿಗಣಿಸಿ ಅತಿ ಸಣ್ಣ

ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂದು ಇನ್ನೂ ಮೂವರಲ್ಲಿ ಕೊರೋನಾ ಸೋಂಕು ದೃಢಪಟ್ಟದೆ

ಈ ಮೊದಲು ಸೋಂಕು ತಗುಲಿದ್ದವರೊಂದಿಗೆ ಇವರು ಸಂಪರ್ಕ ಹೊಂದಿದ್ದರು ಎಂದು ಜಿಲ್ಲಾಧಿಕಾರಿ ಸಿಂಧೂ ಬಿ

ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಲಸೆ ಕಾರ್ಮಿಕರಿಗೆ ಉಚಿತ ಆಹಾರ ಧಾನ್ಲ

ಅದರ ನಂತರವೂ ಕೇವಲ ಸಾಮಾಜಿಕ ಅಂತರದೊಂದಿಗೆ ಒಳಾಂಗಣ ಚಿತ್ರೀಕರಣ ಆರಂಭಕ್ಷೆ ಮಾತ್ರ ಅನುಮತಿ ನೀಡುವ ಬಗ್ಗೆ ಸರ್ಕಾರ ಪರಿಶೀಲಿಸುತ್ತಿದೆ ಎಂದು ಆರ್

ಇಡೀ ರಾಜ್ಯದಲ್ಲಿಯೇ ಅತ್ಯಾಧುನಿಕ ಸೌಲಭ್ಧವುಳ್ಳ ಮೈಕ್ರೊ ಬಯಾಲಜಿ ಪ್ರಯೋಗಾಲಯವನ್ನು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್

ರಾಜ್ಯದ ಯಾವುದೇ ಆಸ್ಪತ್ರೆಗಳಲ್ಲಿ ಇಲ್ಲದ ಅತ್ಯಾಧುನಿಕ ತಂತ್ರಜ್ವಾನದ ಯಂತ್ರೋಪಕರಣಗಳನ್ನು ಇಲ್ಲಿ ಅಳವಡಿಸಲಾಗಿದೆ ಎಂದು ಸಚಿವರು ಹೇಳಿದರು

ಉಡುಪಿ ಜಿಲ್ಲೆಯ ಎರಡು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಒಂಬತ್ತು ಗೋತಾಲೆಗಳು ಈ ಅನುದಾನವನ್ನು ಪಡೆಯಲಿವೆ